ಎಸ್ ಯಡಿಯೂರಪ್ಪ

ಸದಾನಂದಗೌಡ

ಬಾಗಲಕೋಟೆ ಬಳ್ಳಾರಿ ಬೆಳಗಾವಿ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಬೀದರ್ ಚಿಕ್ಕಬಳ್ಯಾಪುರ ದಕ್ಷಿಣ ಕನ್ನಡ ಮಂಡ್ಕ ಮೈಸೂರು ಉತ್ತರ ಕನ್ನಡ ವಿಜಯಪುರ ಹಾಗೂ ಕಲಬುರಗಿ ಜಿಲ್ಲೆಗಳನ್ನು ರೆಡ್ ಝೋನ್ ಎಂದು ಘೋಷಿಸಲಾಗಿದೆ ಧಾರವಾಡ ಗದಗ ಕೊಡಗು ಉಡುಪಿ ಜಿಲ್ಲೆಗಳನ್ನು ಆರೆಂಜ್ ಝೋನ್ ಎಂದು ಪ್ರಕಟಿಸಲಾಗಿದೆ

ಎಸ್ ಯಡಿಯೂರಪ್ಪ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಅವರು ಸಚಿವರು ಅಧಿಕಾರಿಗಳು ತಜ್ಞರ ಜೊತೆ ಸಭೆ ನಡೆಸಿದ ನಂತರ ಸುದ್ದಿಗೋಷ್ಷಿಯಲ್ಲಿ ಮಾತನಾಡಿ ಲಾಕ್ಡೌನ್ ಸಡಿಲಿಕೆ ಸಂದರ್ಭದಲ್ಲಿ ಕಂಪನಿಗಳಲ್ಲಿ ಥರ್ಮಲ್ ಸ್ತೀನಿಂಗ್ ಮಾಡಲು ತಜ್ಜರು ಅಭಿಪ್ರಾಯ ಕೊಟ್ಟದ್ದು ಅದರಂತೆ ಎಲ್ಲಾ ಕಾರ್ಖಾನೆಗಳು ಕಂಪನಿಗಳು ಕಾರ್ಯನಿರ್ವಹಿಸಬೇಕು ಎಂದು ಸೂಚನೆ ನೀಡಲಾಗಿದೆ ಎಂದರು ಇಂದೂ ಸಹ ಪಲವಾರು ಪ್ರಕರಣಗಳು ಪತ್ತೆಯಾಗಿದ್ದು ಹೀಗಾಗಿ ಸೋಂಕು ಪತ್ತೆ ವಿಧಾನಕ್ಕೆ ಹೆಚ್ಚು ಆದ್ದತೆ ನೀಡಲು ಸೂಚನೆ ನೀಡಲಾಗಿದೆ ರೋಗ ಲಕ್ಷಣ ಕಂಡು ನಾಲ್ಲೈದು ದಿನದ ನಂತರ ತಪಾಸಣೆಗೆ ಬರುತ್ತಿದ್ದು ಇದರಿಂದ ಸೋಂಕು ಪತ್ತೆ ವಿಳಂಬವಾಗುತ್ತಿದೆ ಲಕ್ಷಣಗಳು ಕಂಡ ಕೂಡಲೇ ವೈದ್ಯರನ್ನು ಸಂಪರ್ಕಿಸಬೇಕು ಇಷ್ಟಾದರೂ ಇಡೀ ದೇಶದಲ್ಲಿ ಸೋಂಕು ಪತ್ತೆ ವಿಧಾನದಲ್ಲಿ ಕೇರಳ ನಂತರ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ

ಈಗ ರ್ಕಾಪಿಡ್ ಟೆಸ್ಟ್ ಕೇವಲ ಅಂಟ ಬಾಡಿ ಕುರಿತು ಪ್ರಾಥಮಿಕ ಪತ್ತೆಗೆ ಮಾತ್ರ ಬಳಸಿಕೊಳ್ಳಲಾಗುತ್ತದೆ ಎಂದು ಸ್ಪಷ್ಟಪಡಿಸಿದರು ಅಕ್ರಮ ಸ್ತ್ರಮ ಕುರಿತು ಚರ್ಚಿಸಲಾಗಿದ್ದು ಪಲವು ಅನಧಿಕೃತ ಬಡವಾಣೆ ಕಟ್ಟಡಗಳಿಗೆ ಈಗಾಗಲೇ ಸರ್ಕಾರ ಮೂಲಸೌಕರ್ಯ ಕಲ್ಪಿಸಿದೆ ಆದರೆ ಸರ್ಕಾರಕ್ಕೆ ತೆರಿಗೆ ಬರುತ್ತಿಲ್ಲ ಹಾಗಾಗಿ ಅವುಗಳ ಸಕ್ರಮದ ಮೂಲಕ ರಾಜಸ್ವ ಸಂಗ್ರಹದ ಉದ್ದೇಶವನ್ನು ಹೊಂದಿದ್ದೇವೆ ಎಂದರು ಸಣ್ಣ ಕೈಗಾರಿಕೆಗಳು ತಕ್ಷಣ ಆರಂಭ ಮಾಡುವ ಬೇಡಿಕೆ ಕುರಿತಂತೆಯೂ ಸಮಾಲೋಟಿಸಿದ್ದು ಕಟ್ಟಡ ಕಾರ್ಮಿಕರಿಗೆ ಅವರು ಕೆಲಸ ಮಾಡುವ ಸ್ಥಳದಲ್ಲೇ ಅವರ ವಾಸ್ತವ್ಯಕ್ಷೆ ಅವಕಾಶ ಕಲ್ಪಿಸಿ ಕಾಮಗಾರಿಗಳ ಆರಂಭಕ್ಕೆ ಅನುಮತಿ ನೀಡುವ ಬಗ್ಗೆ ಪರಿಶೀಲಿಸಲಾಗುವುದು ಎಂದರು ಯಡಿಯೂರಪ್ಪ ಹೇಳಿದರು

ಸೋಂಕುಪತ್ತೆ ಪರೀಕ್ಷೆಗೆ ರ್ಯಾಪಿಡ್ ಟೆಸ್ಟ್ ಕಿಟ್ಗಳು ದೊರೆತ ನಂತರ ಈ ಪ್ರಮಾಣ ಇನ್ನಪ್ಟು ಹೆಚ್ಚಾಗಲಿದೆ ಎಂದರು

ಜನೌಷಧ ಮಳಿಗೆಗಳ ಕಾರ್ಯಾರಂಭ ಸಹಜ ಸ್ಥಿತಿಗೆ ಮರಳುತ್ತಿದೆ ಎಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಿ ವಿ ಸದಾನಂದ ಗೌಡ ಹೇಳಿದ್ದಾರೆ ಈ ಕುರಿತು ಹೇಳಕೆಯೊಂದನ್ನು ಬಿಡುಗಡೆ ಮಾಡಿರುವ ಅವರು ದೇಶದಲ್ಲಿ ಅಗತ್ಯವಾಗಿರುವ ಪ್ಕಾರಾಸೆಟಮೊಲ್ ಅಜಿತ್ರೋಮೈಸಿನ್ ಹೈಡ್ರೋಕ್ಲಿಕ್ಲೋರೋಕ್ವಿನ್ ಸೇರಿದಂತೆ ಎಲ್ಲ ಅತ್ಯವಶ್ಯಕ ದಿಷಧಗಳು ಹಾಗೂ ಅವನ್ನು ತಯಾರಿಸಲು ಬೇಕಾಗುವ ಮೂಲ ರಾಸಾಯನಿಕಗಳು ಮುಂದಿನ ಹಲವು ತಿಂಗಳ ತನಕ ಸಾಕಾಗುವಷ್ನು ದಾಸ್ತಾನು ಇದೆ ದಿಷಧಗಳ ಸಾಗಣೆ ಸರಬರಾಜು ವ್ಯವಸ್ಥೆಯನ್ನು ಸಹಜ ಸ್ವಿತಿಗೆ ತರಲು ರಾಜ್ಯ ಸರ್ಕಾರಗಳ ಜೊತೆ ಸೇರಿ ಕೇಂದ್ರ ಸರ್ಕಾರ ಪಲವು ತುರ್ತು ಕ್ರಮಗಳನ್ನು ಕೈಗೊಂಡಿದೆ ಎಂದಿದ್ದಾರೆ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಬಹುತೇಕ ಕೊರಿಯರ್ ಸೇವೆಗೆಗಳು ಬಂದಾಗಿದ್ದರಿಂದ ಔಷಧ ಸಾಗಣೆಯಲ್ಲಿ ವ್ಯತ್ಯಾಸವಾಗಿತ್ತು ವಿಶೇಷವಾಗಿ ಒಳನಾಡಿನಲ್ಲಿರುವ ಜನೌಪಧಿ ಕೇಂದ್ರಗಳಿಗೆ ತೊಂದರೆಯಾಗಿತ್ತು ಈಗ ಬೇಡಿಕೆಯನ್ನು ಪೂಲಿಂಗ್ ವ್ಣವಸ್ಥೆ ಮೂಲಕ ನಿರ್ವಹಿಸಲಾಗುತ್ತಿದೆ

ಸಾಗಣೆ ಹಾಗೂ ಪೂರೈಕೆಗೆ ಸಂಬಂಧಿಸಿದ ಸಮಸ್ಥೆಗಳನ್ನು ಬಗೆಹರಿಸಲು ಕೇಂದ್ರ ಕಚೇರಿಯಲ್ಲಿ ಉನ್ನತಾಧಿಕಾರಿಗಳ ವಿಶೇಷ ತಂಡವನ್ನು ರಚಿಸಲಾಗಿದೆ

ದೇಶದಲ್ಲಿ ಮುಂಗಾರು ಬಿತ್ತನೆಗೆ ಬೇಕಾಗುವಷ್ಟು ರಸಗೊಬ್ಲರ ಈಗಾಗಲೇ ದಾಸ್ತಾನು ಮಾಡಲಾಗಿದ್ದು ರೈತರು ಆತಂಕಪಡಬೇಕಿಲ್ಲ ರಸಗೊಬ್ಬರವನ್ನು ಈಗ ಅಗತ್ಯ ವಸ್ತುಗಳ ಪಟ್ಟಿಗೆ ಸೇರಿಸಲಾಗಿದೆ ಅದನ್ನು ಅಕ್ರಮ ದಾಸ್ತಾನು ಕಾಳಸಂತೆಯಲ್ಲಿ ಮಾರಾಟ ಮಾಡುವುದು ಶಿಕ್ಷಾರ್ಹ ಅಪರಾಧ ಎಂದು ಎಚ್ಚರಿಕೆ ನೀಡಿದ್ದಾರೆ ಲಾಕ್ ಡೌನ್ ನಿಂದ ಸಂಕಷ್ಟಕ್ಕೊಳಗಾಗಿರುವ ಕಾರ್ಮಿಕರಿಗೆ ನೆರವಾಗುವ ಉದ್ದೇಶದಿಂದ ಕಾರ್ಮಿಕರ ಭವಿಷ್ಠ ನಿಧಿ ಸಂಸ್ಹೆ ಇಪಿಎಫ್ ಒ ಇಂತಪವರಿಗೆ ವಿಶೇಷ ಮುಂಗಡ ಪಣ ನೀಡುವ ಸೌಲಭ್ಯವನ್ನು ಆರಂಭಿಸಿದೆ ಸುದ್ದಿ ಸಂಸ್ಥೆಯೊಂದಿಗೆ ಮಾತನಾಡಿದ ದೆಹಲಿಯ ಪ್ರಾದೇಶಿಕ ಪಿಎಫ್ ಆಯುಕ್ತ ಅಲೋಕ್ ಯಾದವ್ ಸಂಸ್ಥೆಯ ಕಚೇರಿಗಳು ಭಾಗತಃ ತೆರೆದಿದ್ದು ಚಂದಾದಾರರಿಗೆ ತಮ್ಮ ಭವಿಷ್ಯ ನಿಧಿಯಿಂದ ಸ್ವಲ್ಪ ಹಣ ಹಿಂಪಡೆಯಲು ಅವಕಾಶ ಕಲ್ಪಿಸಲಾಗಿದೆ ಇದರಿಂದ ಗಂಭೀರ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುತ್ತಿರುವ ಬಡ ಜನರಿಗೆ ವೈದ್ಯಕೀಯ ಸೌಲಭ್ಯಗಳು ದೊರೆತಂತಾಗುತ್ತವೆ ಎಂದರು

ಗೋಪಾಲಯ್ಯ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೇಂದ್ರದಿಂದ ರಾಜ್ಯಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಆಹಾರ ಧಾನ್ಯಗಳು ಬಂದಿದ್ದು

ಜಿ

ಜಿ ತೊಗರಿದೇಳೆ ವಿತರಣೆ ಮಾಡಲಾಗುವುದು ಎಂದರು ಲಾಕ್ಡೌನ್ ಸಂದರ್ಭದಲ್ಲಿ ದೂರದರ್ಶನ ಆಕಾಶವಾಣಿ ಹಾಗೂ ಕೇಂದ್ರ ವಾರ್ತಾ ಶಾಖೆ ಪಿಐಬಿ ಸಂಸ್ಥೆಗಳು ಸಕಾರಾತ್ಮಕ ಖಚಿತ ವಿಶ್ವಾಸಾರ್ಹ ಸುದ್ದಿಗಳ ಪ್ರಸಾರಕ್ಕೆ ಆದ್ಯತೆ ನೀಡಬೇಕು ಎಂದು ಕೇಂದ್ರ ಸಮಾಚಾರ ಮತ್ತು ಪ್ರಸಾರ ಸಚಿವಾಲಯದ ಕಾರ್ಯದರ್ಶಿ ರವಿ ಮಿತ್ತಲ್ ಸಲಹೆ ಮಾಡಿದ್ದಾರೆ ಆಕಾಶವಾಣಿ ಮತ್ತು ದೂರದರ್ತನ ಸುದ್ದಿ ವಿಭಾಗಗಳ ಅಧಿಕಾರಿಗಳ ಜತೆ ವಿಡಿಯೋ ಸಂವಾದ ನಡೆಸಿದ ಅವರು ಕೊರೊನಾ ವೈರಸ್ ನಿಯಂತ್ರಣ ಸಂದರ್ಭದಲ್ಲಿ ಸುಳ್ಳು ಸುದ್ದಿಗಳನ್ನು ನಿಯಂತ್ರಿಸಬೇಕು ರಚನಾತ್ಮಕ ಮತ್ತು ಸಕಾರಾತ್ಮಕ ಸುದ್ದಿಗಳನ್ನು ಮಾತ್ರ ಪ್ರಸಾರ ಮಾಡಬೇಕು ಎಂದು ಸಲಹೆ ನೀಡಿದ್ದಾರೆ

ಈ ಸಂದಿಗ್ದ ಸಂದರ್ಭದಲ್ಲಿ ಯಾವುದೇ ಸುದ್ದಿ ಪ್ರಸಾರಕ್ಕೂ ಮುನ್ನ ಸತ್ಯ ಸಂಗತಿಯನ್ನು ಖಚಿತಪಡಿಸಿಕೊಳ್ಳಬೇಕು ದೂರದರ್ಶನ ಆಕಾಶವಾಣಿ ಪಿಐಬಿ ಹಾಗೂ ಸಚಿವಾಲಯದ ಇತರ ಎಲ್ಲಾ ಮಾಧ್ಯಮ ಘಟಕಗಳು ಸಕಾರಾತ್ಮಕ ಸುದ್ದಿಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಂಡು ಪ್ರಸಾರ ಮಾಡಬೇಕು ಸಮಾಜದ ಮೇಲೆ ಸತ್ಪರಿಣಾಮ ಬೀರುವ ಸುದ್ದಿಯ ಅಂಶಗಳನ್ನು ಸಾಮಾಜಿಕ ಜಾಲತಾಣಗಳಗೂ ಅಪ್ಲೋಡ್ ಮಾಡಬೇಕು ಎಂದು ಸಲಹೆ ಮಾಡಿದರು ಪ್ರಸಾರ ಭಾರತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶಶಿಶೇಖರ್ ವೆಂಪಥಿ ಆಕಾಶವಾಣಿ ಸುದ್ದಿ ವಿಭಾಗದ ಪ್ರಧಾನ ಮಹಾ ನಿರ್ದೇಶಕಿ ಇರಾಜೋಷಿ ದೂರದರ್ಶನ ಸುದ್ದಿ ವಿಭಾಗದ ಮಹಾ ನಿರ್ದೇಶಕರಾದ ಮಾಯಾಂಕ್ ಅಗರ್ವಾಲ್ ವಿಡಿಯೋ ಸಂವಾದದಲ್ಲಿ ಭಾಗಿಯಾಗಿದ್ದರು

ಇದೀಗ ಆತನ ಸಂಪರ್ಕದಲ್ಲಿದ್ದ ಮೂವರಿಗೆ ಸೋಂಕು ಪರಡಿದೆ

ಈ ಹಿನ್ನೆಲೆಯಲ್ಲಿ ಇಂದಿನಿಂದಲೇ ಚಿಕ್ಕಬಳ್ಳಾಪುರ ನಗರವನ್ನು ಸಂಪೂರ್ಣ ಸೀಲ್ಡೌನ್ ಮಾಡಲಾಗಿದೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಆರ್ ಲತಾ ತಿಳಿಸಿದ್ದಾರೆ ನಗರದ ಜನತೆಗೆ ಸ್ವಯಂಸೇವಕರ ಮೂಲಕ ಅಗತ್ಯ ವಸ್ತುಗಳನ್ನು ಮನೆ ಬಾಗಿಲಿಗೇ ತಲುಪಿಸಲು ವ್ಯವಸ್ಥೆ ಮಾಡಲಾಗುತ್ತಿದೆ ಜನತೆ ಇನ್ನು ಮುಂದೆ ಅಗತ್ಯ ವಸ್ತುಗಳ ಖರೀದಿ ನೆಪದಲ್ಲೂ ಹೊರಗೆ ಬರುವಂತಿಲ್ಲ ಎಂದು ಹೇಳಿದ್ದಾರೆ

ಭೂಬಾಲನ್ ತಿಳಿಸಿದ್ದಾರೆ

ಕೋಟೆ ರಸ್ತೆಯ ಚಿಕ್ಕಪೇಟೆಯ ವಿಜಯಲಕ್ಷ್ಮೀ ಜನ್ಧನ್ ಖಾತೆಗೆ ಹಣ ಜಮೆಯಾಗಿದ್ದು ದೈನಂದಿನ ಬದುಕು ಸಾಗಿಸಲು ಇದರಿಂದ ಅನುಕೂಲವಾಗಿದೆ ಎಂದು ತನ್ನ ಅನಿಸಿಕೆ ಹಂಚಿಕೊಂಡರು ಇದೇ ಬಡಾವಣೆಯ ಶಾರದಮ್ಮ ಜನ್ಧನ್ ಖಾತೆಗೆ ಪಣ ಹಾಕಿದ್ದು ಸಂಕಪ್ಪ ಸಮಯಕ್ಕೆ ನೆರವಾಗಿದೆ ಎಂದರು

ಕೊರೊನಾ ನಿಯಂತ್ರಣ ಉದ್ನೇಶದಿಂದ ಆಲೋಹಾಲ್ ಮಿಶ್ರಿತ ಸ್ಥಾನಿಟೈಸರ್ಗಳು ಬಾಹ್ಯ ಉಪಯೋಗಕ್ಕೆ ಮಾತ್ರ ಸೀಮಿತವಾಗಿದ್ದು ಯಾವುದೇ ಕಾರಣಕ್ಕೂ ಸೇವನೆಗೆ ಯೋಗ್ಣವಲ್ಲ

ಆಕಾಶವಾಣಿಗೊಂದಿಗೆ ಮಾತನಾಡಿ ಜೆಲ್ಲಾ ಶಸ್ತಚಿಕಿತ್ಸಕ ಡಾ ಶಿವಕುಮಾರ್ ಮಾನಕರ ಸ್ಥಾನಿಟೈಜರ್ದಲ್ಲಿ ಅಲೋಹಾಲ್ ಜೊತೆಗೆ ಶೇ

ಹೆಚ್ಚನ ಪ್ರಮಾಣದಲ್ಲಿ ಇಥೆನಾಲ್ ಇರುವುದರಿಂದ ಕುಡಿಯಲು ಇದು ಯಾವುದೇ ಕಾರಣಕ್ಕೂ ಯೋಗ್ಭವಲ್ಲ ಎಂದು ತಿಳಿಸಿದ್ದಾರೆ ಜೆಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಯಶವಂತ ಮದೀನಕರ ಸ್ಥಾನಿಟ್ಟೆಸರ್ ಹೊಟ್ಟೆಯಲ್ಲಿ ಸೇರಿದರೆ ಅನ್ನನಾಳ ತೂತು ಮತ್ತು ಲೀವರ್ ಹಾನಿಗೀಡಾಗುತ್ತದೆ ಎಂದರು ರಾಯಚೂರು ನಗರದಲ್ಲಿ ಸೋಂಕು ನಿಯಂತ್ರಣಕ್ಕೆ ವ್ಯಾಪಕ ಕ್ರಮಗಳನ್ನು ಕೈಗೊಂಡಿದ್ದು ಅನಾವಶ್ಯಕವಾಗಿ ತಿರುಗಾಡುವವರನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಲು ಪೊಲೀಸರು ಪಗಲಿರುಳು ತ್ರಮಿಸುತ್ತಿದ್ದಾರೆ

ಸಿಂಧನೂರು ಮಸ್ಕಿ

ಲಾಕ್ಡೌನ್ ಸಂದರ್ಭದಲ್ಲಿ ಪಡಿತರ ಚೀಟದಾರರಿಗೆ ಪಡಿತರ ವಿತರಿಸುವಾಗ ಅನ್ಯಾಯವಾಗದಂತೆ ನೋಡಿಕೊಳ್ಳಬೇಕು ಪಡಿತರ ವಿತರಿಸುವಾಗ ಹಣ ವಸೂಲಿ ಅಥವಾ ತೂಕದಲ್ಲಿ ವ್ಯತ್ಯಾಸ ಕಂಡು ಬಂದಲ್ಲಿ ತ್ರಮ ಕೈಗೊಳ್ಳುವುದಾಗಿ ಚಾಮರಾಜನಗರ ಜಿಲ್ಲಾಧಿಕಾರಿ ಡಾ

ರವಿ ಎಚ್ಚರಿಕೆ ನೀಡಿದ್ದಾರೆ

ರಾಜ್ಯದಲ್ಲಿ ಸೋಂಕು ನಿಯಂತ್ರಣದಲ್ಲಿದೆ ಎಂದು ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ತಿಳಿಸಿದ್ದಾರೆ

ಊಟ ವಸತಿ ಇಲ್ಲದವರಿಗೆ ಸಮಾಜ ಕಲ್ಲಾಣ ಇಲಾಖೆಯ ವಸತಿ ನಿಲಯಗಳಲ್ಲಿ ಅಗತ್ಯ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದರು

ಬಜೆಟ್ ಕುರಿತು ಪಾಲಿಕೆ ಸದಸ್ಕರಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾಹಿತಿ ನೀಡಿ ನಂತರ ಬಜೆಟ್ ಮಂಡಿಸಲು ಕಾನೂನಾತ್ಕಕ ಅನುಮೋದನೆ ಪಡೆಯಲಾಗುವುದು ಎಂದರು ಬೆಂಗಳೂರಿನಲ್ಲಿಂದು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಈ ತೀರ್ಮಾನ ಕ್ಟೆಗೊಂಡಿದ್ದು

ರಾಜ್ದದಲ್ಲಿ ಅಕ್ರಮ ಸ್ತ್ರಮ ಯೋಜನೆ ಜಾರಿಗೆ ತರಲು ನಿರ್ಧರಿಸಿದ್ದು ಇದಕ್ಕಾಗಿ ಎದುರಾಗಿರುವ ನ್ಯಾಯಾಲಯದ ತೊಡಕುಗಳನ್ನು ನಿವಾರಣೆ ಮಾಡಲಾಗುವುದು ಎಂದು ಸಚಿವ ಆರ್ ಅಶೋಕ್ ತಿಳಿಸಿದ್ದಾರೆ